ಡಿಆರ್ಡಿಒ ನಿರ್ಮಿಸಿದ ದೆಹಲಿಯ ಸರ್ದಾರ್ ವಲ್ಲಭ್ ಭಾಯ್ ಪಟೇಲ್ ಕೋವಿಡ್ ಆಸ್ಸತ್ರೆ ನಿನ್ನೆಯಿಂದ ಕಾರ್ಯಾಚರಣೆ

ಸಚಿವರ ಆಸ್ವತ್ರೆಯ ಭೇಟಿ ವೇಳೆ ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಮತ್ತು ಗ್ಬಹ ಸಚಿವ ಜಿ ಕಿಶನ್ ರೆಡ್ಡಿ ಸಹ ಇದ್ದರು ಅಲ್ಪಾವಧಿಯಲ್ಲಿ ಅಗತ್ಯ ಸೌಲಭ್ಯಗಳನ್ನು ನಿರ್ಮಿಸಿರುವುದಕ್ಕೆ ತೃಪ್ತಿವ್ಯಕ್ತಪದಿಸಿದ ರಕ್ಷಣಾ ಸಚಿವರು ಪಾಲುದಾರರ ಪ್ರಯತ್ನವನ್ನು ಶ್ಲಾಘಿಸಿದರು ರಾಷ್ಟ ರಾಜಧಾನಿಯಲ್ಲಿ ಪ್ರಸ್ತುತ ಕೊರೊನಾ ಸೋಂಕು ಪ್ರಕರಣಗಳ ಸಂಖ್ಯೆ ದಿನೇ ದಿನೇ ಹೆಚ್ಚುತ್ತಿದ್ದು ರೋಗಿಗಳಿಗೆ ವ್ವೆದ್ಯಕೀಯ ಆರೈಕೆಯ ಅಗತ್ಯವಿದೆ

ಈ ಆಸ್ಪತ್ರೆಯಲ್ಲಿ ವಿಶ್ವ ಆರೋಗ್ಯ ಸಂಸ್ಣೆಯ ಎಲ್ಲಾ ಮಾರ್ಗಸೂಚಿಗಳನ್ನು ಅನುಸರಿಸಲಾಗುತ್ತಿದೆ ಎಂದು ತಿಳಿಸಿದರು

ಗುಜರಾತ್ ಉತ್ತರ ಪ್ರದೇಶ ಮಧ್ಯಪ್ರದೇಶ ಮಹಾರಾಷ್ಟ್ ಛತ್ತೀಸ್ ಗಥ ಬಿಹಾರ ಮತ್ತು ಹರಿಯಾಣಗಳಲ್ಲಿ ಅಪಾರ ಪ್ರಮಾಣದ ಬೆಳೆ ನಷ್ಟ ಸಂಭವಿಸಿಲ್ಲ ಎಂದು ಕೃಷಿ ಸಚಿವಾಲಯ ತಿಳಿಸಿದೆ ಆದಾಗ್ಯೂ ರಾಜಸ್ದಾನದ ಕೆಲವು ಜಿಲ್ಲೆಗಳಲ್ಲಿ ಕೆಲವು ಸಣ್ಣ ಪ್ರಮಾಣದ ಬೆಳೆ ನಷ್ವಗಳು ವರದಿಯಾಗಿವೆ ಜೈಸಲ್ಮೇರ್ ಬಾರ್ಮರ್ ಬಿಕಾನೆರ್ ಜೋಧ್ ಪುರ್ ನಾಗೌರ್ ದೌಸಾ ಮತ್ತು ರಾಜಸ್ದಾನದ ಭಾರತ್ವುರ ಮತ್ತು ಉತ್ತರ ಪ್ರದೇಶದ ಝಾನ್ಸಿ ಮತ್ತು ಮಹೋಬಾ ಜಿಲ್ಲೆಗಳಲ್ಲಿ ಅಪಕ್ಷವಾದ ಗುಲಾಬಿ ಮಿದತೆಗಳು ಮತ್ತು ವಯಸ್ಕ ಹಳದಿ ಮಿಡತೆಗಳು ಸಕ್ರಿಯವಾಗಿವೆ ಎಂದು ಸಚಿವಾಲಯ ಮಾಹಿತಿ ನೀಡಿದೆ

ಈ ಮೂಲಕ ಪ್ರವೇಶಿಸಲಾಗದ ಪ್ರದೇಶಗಳಲ್ಲಿ ಮಿಡತೆಗಳ ಪರಿಣಾಮಕಾರಿ ನಿಯಂತ್ರಣಕ್ಕಾಗಿ ಕ್ರಮ ಕೈಗೊಳ್ಳಲಾಗಿದ್ದು ಮಿಡತೆ ನಿಯಂತ್ರಣಕ್ಕಾಗಿ ಡ್ರೋನ್ಗಳನ್ನು ಬಳಸುತ್ತಿರುವ ಮೊದಲ ದೇಶ ಭಾರತವಾಗಿದೆ

ಆದ್ದರಿಂದ ಡೇಟಾವನ್ನು ಸಂಗ್ರಹಿಸುವ ಹಂತದಿಂದ ಇದು ಹೆಚ್ಚು ನಿರ್ಣಾಯಕವಾಗಿದೆ ಅಮೆರಿಕ ಮತ್ತು ಆಸ್ಟ್ರೇಲಿಯಾ ಸೇರಿದಂತೆ ಹಲವಾರು ದೇಶಗಳು ಈಗಾಗಲೇ ಹುವಾಯೀ ಮತ್ತು ಝಡ್ ಟಿಇ ಕಾರ್ಪೊರೇಶನ್ ಎರಡನ್ನೊ ನಿರ್ಬಂಧಿಸಿವೆ ಎಂದು ಅವರು ಒತ್ತಿ ಹೇಳಿದ್ದಾರೆ

ಕೇಂದ್ರೀಯ ಪ್ರೌಢ ಶಿಕ್ಷಣ ಮಂಡಳಿ ಸಿಬಿಎಸ್ಇ ತನ್ನ ಅಂಗಸಂಸ್ಣೆಯ ಶಾಲೆಗಳ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳಿಗೆ ಉಚಿತ ಮತ್ತು ಸಮಗ್ರ ತರಬೇತಿ ಕಾರ್ಯಕ್ರಮವನ್ನು ಈ ವರ್ಷದ ಆಗಸ್ಟ್ ನಿಂದ ನವೆಂಬರ್ವರೆಗೆ ಆನ್ ಲೈನ್ ಮೂಲಕ ಪ್ರಾರಂಭಿಸಲು ಫೇಸ್ಬುಕ್ನೊಂದಿಗೆ ಸಹಭಾಗಿತ್ವ ಮಾಡಿಕೊಂಡಿದೆ

ಭಾಗವಹಿಸುವವರು ಕೋರ್ಸ್ ಅನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ ನಂತರ ಸಿಬಿಎಸ್ಇ ಮತ್ತು ಫೇಸ್ ಬುಕ್ ನಿಂದ ಜಂಟಿ ಇ ಪ್ರಮಾಣಪತ್ರವನ್ನು ನೀಡಲಾಗುತ್ತದೆ

ಯಾದಗಿರಿ ಬೆಂಗಳೂರು ಗ್ರಾಮಾಂತರ ಮತ್ತು ಕೊಡಗು ಜಿಲ್ಲೆಯಲ್ಲಿ ಯಾವುದೇ ಹೊಸ ಪ್ರಕರಣ ನಮೂದಾಗಿಲ್ಲ

ಸ್ಪೋಟದ ಕಾರಣಗಳು ಇನ್ನೂ ತಿಳಿದು ಬಂದಿಲ್ಲ ಎಂದು ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಅಜಯ್ ಶಂಕರ್ ಪಾಂಡೆ ಹೇಳಿದ್ದಾರೆ ನಿರ್ಲಕ್ಷ ತೋರಿದ್ದಕ್ಕೆ ಸ್ಥಳೀಯ ಪೋಲಿಸ್ ಠಾಣೆ ಮೇಲ್ವಿಚಾರಣಾ ಅಧಿಕಾರಿಯನ್ನು ಅಮಾನತ್ತು ಮಾಡಲಾಗಿದೆ ಎಂದು ಅವರು ತಿಳಿಸಿದ್ದಾರೆ ವಿಶೇಷ ತನಿಖೆಗೆ ಆದೇಶಿಸಲಾಗಿದೆ ಎಂದು ಕೂಡಾ ಅವರು ಹೇಳಿದರು ಕಾರ್ಖಾನೆ ಇದ್ದ ಸ್ಥಳದ ಮಾಲೀಕರ ಮೇಲೆ ಎಫ್ ಐ ಆರ್ ದಾಖಲಿಸಲಾಗಿದೆ